ಸಮ್ಮೇಳನದಲ್ಲಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಲ್

ಆತೀಕ್ ಆಯುಕ್ತೆ ಕನಕವಲ್ಲಿ ಸೇರಿದಂತೆ ಎಲ್ಲ ಜಿಲ್ಲೆಗಳ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಭಾಗವಹಿಸಿದ್ದಾರೆ ಪ್ರಧಾನಮಂತ್ರಿಗಳ ಅಭಿಲಾಶೆಯಂತೆ ರೈತರ ವರಮಾನ ದುಪ್ಪಟ್ಟುಗೊಳಿಸಲು ಜೈವಿಕ ನಿಯಂತ್ರಣ ವಿಧಾನಗಳ ಬಳಕೆ ಉತ್ತೇಜಿಸುವ ಅಗತ್ಯವಿದೆ ಎಂದು ಕೇಂದ್ರೀಯ ಕೃಷಿ ಅನುಸಂಧಾನ ಪರಿಷತ್ನ ಪ್ರಧಾನ ನಿರ್ದೇಶಕ ಡಾತ್ರಿಲೋಚನ್ ಮೊಪಪಾತ್ರ ತಿಳಿಸಿದ್ದಾರೆ ಬೆಂಗಳೂರಿನಲಿಂದು ಜೈವಿಕ ನಿಯಂತ್ರಣ ಸಂಶೋಧನೆಯ ಅಂತಾರಾಷ್ವೀಯ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಇಂತಪ ಸಮಾವೇಶ ಇದೇ ಮೊದಲ ಬಾರಿಗೆ ದೇಶದಲ್ಲಿ ಆಯೋಜಿತವಾಗಿದೆ ಕೀಟಗಳು ಮತ್ತು ರೋಗಗಳ ನಿಯಂತ್ರಣಕ್ಕಾಗಿ ರೈತ ಸಮುದಾಯಕ್ಕೆ ಸರಳ ವಿಧಾನಗಳ ಅಗತ್ಯವಿದೆ ಇದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಇಳುವರಿ ಪಡೆಯಲು ಗೊಬ್ಬರ ಮೂರೈಕೆಯಪ್ಪೆ ಮುಖ್ಯವಾಗುತ್ತದೆ ಎಂದು ಹೇಳಿದರು ಮೂರುದಿನ ನಡೆಯುವ ಈ ಸಮಾವೇಶದಲ್ಲಿ ಪಲವು ಕೃಷಿ ತಜ್ಜರು ತಮ್ಮ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ

ಸ್ವಯಂ ವಿರಚಿತ ಅಥೆನ್ಸ್ ರಾಜ್ಕಾಡಳಿತ ಮಸ್ತಕ ಇದೇ ಶನಿವಾರ ಬೆಂಗಳೂರಿನಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಹೆಚ್ ವಿಶ್ವನಾಥ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಎಚ್

ದೇವೇಗೌಡರು ಮಸ್ತಕ ಬಿಡುಗಡೆಗೊಳಿಸಲಿದ್ದು ನಿವ್ವತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಪಾಲ್ಗೊಳ್ಳಲಿದ್ದಾರೆ ತಮ್ಮ ಮಸ್ತಕ ಗ್ರೀಸ್ ದೇಶದ ಸಂಸದೀಯ ಇತಿಹಾಸ ಕಥನ ಹೊಂದಿರುವ ಮಸ್ತಕವಾಗಿದ್ದು ಐಡುಗಡೆ ಬಳಿಕ ಗ್ರೀಸ್ಗೆ ತೆರಳಿ ಅಲ್ಲಿಯ ಸಂಸತ್ಗೆ ಈ ಮಸ್ತಕ ಸಮರ್ಪಣೆ ಮಾಡಲಾಗುವುದು ಹೇಳಿದರು ತಾವು ಗ್ರೀಸ್ಗೆ ತೆರಳಿ ಅಧ್ಯಯನ ನಡೆಸಿ ಈ ಮಸ್ತಕವನ್ನು ಬರೆದಿದ್ದು ಎರಡು ಸಾವಿರ ವರ್ಷಗಳ ಹಿಂದೆಯೇ ಗ್ರೀಸ್ನಲ್ಲಿ ಜನಾಡಳಿತವಿರುವ ಬಗ್ಗೆ ಉಲ್ಲೇಖವಿದೆ ಎಂದು ತಿಳಿಸಿದರು ಸಮ್ಮಿಶ್ರ ಸರ್ಕಾರಕ್ಕೆ ಎದುರಾಗಿದ್ದ ಎಲ್ಲಾ ಕಾರ್ಮೋಡಗಳು ಸರಿದಿದ್ದು ಮೋಡ ತಿಳಿಯಾಗಿದೆ ತಾವೂ ಕೂಡ ಸಮನ್ವಯ ಸಮಿತಿಯಲ್ಲಿ ಇರಬೇಕೆಂಬುದು ತಮ್ಮ ಇಜ್ವೆಯಾಗಿದೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು ಜೆಡಿಎಸ್ ಎಂಎಲ್ಸಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ದೇವೆಗೌಡರು ಒಪ್ಪಿ ಮಾಡಿದ್ದಾರೆ ಇದು ಮುಗಿದ ಅಧ್ಕಾಯ ಎಂದು ತಿಳಿಸಿದರು ಕೊಪ್ಪಳ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಾತ್ರವಂದನಾ ಯೋಜನೆ ಯಶಸ್ವಿಯಾಗಿದ್ದು ಜಿಲ್ಲೆಯಲ್ಲಿನ ಗರ್ಭಿಣಿ ಗ್ವಹಿಣಿಯರಿಗೆ ಯೋಜನೆ ಅನುಕೂಲಕರವಾಗಿದೆ ಯಲಬುರ್ಗಾ ತಾಲೂಕಿನ ಗದಗೇರಿ ಗೂಮದ ಚೊಚ್ಚಲ ಬಸುರಿ ಗೃಪಣಿಯರಿಗೆ ಪೌಷ್ಠಿಕ ಆಹಾರ ಮತ್ತು ತಿಂಗಳ ಖರ್ಚಿಗೆ ಕಸಾವಿರ ರೂಪಾಯಿ ಪಣ ನೀಡಲಾಗುತ್ತಿದೆ ಇದು ಮಗು ಮತ್ತು ತಾಯಿಯ ರಕ್ಷಕ ಕವಚವಾಗಿದೆ

ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಆಮೆಕರ ಗ್ರಾಮದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಯೋಧ ಸೇರಿದಂತೆ ನಾಲ್ವರು ಮೃತಪಟ್ಟಿದ್ದಾರೆ ರಜೆಯ ನಂತರ ಮತ್ತೆ ಕರ್ತವ್ಯಕ್ಕೆ ತೆರಳಲು ಜಮ್ಮ ಮತ್ತು ಕಾಶ್ಮೀರಕ್ಕೆ ಹೊರಟಿದ್ದ ಹವಾಲ್ವಾರ್ ಮತ್ತು ನಿವೃತ್ತ ಸೇನಾ ಸಿಬ್ಬಂದಿ ಕೋಲಾರದಿಂದ ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ವಾಣದ ಕಡೆ ಸಂಚರಿಸುತ್ತಿದ್ದಾಗ ಎದುರಿನಿಂದ ಬಂದ ಮತ್ತೊಂದು ಕಾರು ಮುಖಾಮುಖಿ ಡಿಕ್ಕಿಯಾಗಿ ಈ ದುರಂತ ಸಂಭವಿಸಿದೆ ಮೊಲೀಸರು ಪ್ರಕರಣ ದಾಖಲಿಸಿದ್ದು ತನಿಖೆ ಆರಂಭಿಸಿದ್ದಾರೆ ಇದೇ ಮೊದಲ ಬಾರಿಗೆ ಮೈಸೂರಿನ ಅರಮನೆ ಆವರಣದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚಾರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಗುಲಾಬಿ ಹೂ ನೀಡಿ ಪ್ರವಾಸಿಗರನ್ನ ಸ್ವಾಗತಿಸಿದರು ವಿಶ್ವ ಪ್ರವಾಸೋದ್ಯಮ ದಿನಾಚಾರಣೆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅರಮನೆ ಆವರಣದಲ್ಲಿ ಈ ಕಾರ್ಯಕ್ರಮ ಪಮ್ಮಿಕೊಳ್ಳಲಾಗಿದ್ದು ಪ್ರವಾಸಿಗರಿಗೆ ಗುಲಾಬಿ ಹೂ ನೀಡಿ ಬಲೂನ್ ಹಾರಿ ಬಿಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಟಿ ದೇವೇಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ದೇವೇಗೌಡ ಮೈಸೂರಿಗೆ ಹೆಜ್ಜಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವ ನಿಟ್ಟನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ದಸರಾಗೆ ಈ ಬಾರಿ ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರು ಆಗಮಿಸುವ ನಿರೀಕ್ಷೆ ಇದೆ ಈಗಾಗಲೆ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ದಸರಾ ಫಲಕಗಳನ್ನ ಅಳವಡಿಸಿ ಪ್ರವಾಸಿಗರನ್ನ ಸೆಳೆಯುತ್ತಿದ್ದೇವೆ ಎಂದು ತಿಳಿಸಿದರು